ಪ್ರಧಾನಿ ನರೇಂದ್ರಮೋದಿ ದೆಹಲಿಯಲ್ಲಿ ಇಂದು ಬೆಳಗ್ಗೆ ವಿಡಿಯೋ ಕಾನ್ವರೆನ್ನಿಂಗ್ ಮೂಲಕ ಈ ಅಭಿಯಾನಕ್ಕೆ ಚಾಲನೆ ನೀಡಿದರು ಸ್ವಭ್ಗತಾ ಅಭಿಯಾನದಲ್ಲಿ ಭಾಗವಹಿಸಿರುವ ಐಟಬಿಪಿ ಯೋಧರು ಶಾಲಾ ಮಕ್ಕಳು ಹಾಲು ಮತ್ತು ಕೃಷಿ ಸಹಕಾರ ಸಂಘಗಳ ಸದಸ್ಟರು ಆಧ್ವಾತ್ಮಿಕ ನಾಯಕರಾದ ಸದ್ಗುರು ಜಗ್ಗಿವಾಸುದೇವ್ ನಟ ಅಮಿತಾಭ್ ಬಚ್ಚನ್ ಕೈಗಾರಿಕೋದ್ಚಮಿ ರತನ್ ಟಾಟಾ ಮತ್ತು ಸ್ವಚ್ಗತಾ ಆಂದೋಲನದಲ್ಲಿ ತೊಡಗಿರುವ ವ್ಯಕ್ತಿಗಳೊಂದಿಗೆ ಸಂವಾದ ನಡೆಸಿದರು ಸ್ವಚ್ಗತೆ ಒಂದು ಹವ್ಚಾಸವಾಗಬೇಕು ದೈನಂದಿನ ಚಟುವಟಿಕೆಯ ಅವಿಭಾಜ್ಯ ಅಂಗವಾಗಬೇಕು ಎಂದು ಪ್ರಧಾನಿ ಮೋದಿ ಕರೆ ನೀಡಿದರು ಸ್ವಭ್ಗತಾ ಆಂದೋಲನ ನಾಲ್ತು ವರ್ಷಗಳ ಹಿಂದೆ ಆರಂಭವಾಗಿದ್ದು ಇದೀಗ ಮಹತ್ತರ ಘಟ್ನ ತಲುಪದೆ ಎಂದು ಪ್ರಧಾನಮಂತ್ರಿ ಹೇಳಿದರು

ಆ ರೀತಿಯ ಆಂದೋಲನ ದೇತಾದ್ಯಂತ ನಡೆದಿದೆ

ಈ ಸಾಧನೆ ಭಾರತದ ಹಾಗೂ ಭಾರತೀಯರ ಶಕ್ತಿ ಎಂದು ಶ್ವಾಘಿಸಿದರು ದೇಶದ ಪ್ರತಿಯೊಂದು ವರ್ಗ ಪ್ರತಿ ವಯೋಮಾನದ ವ್ಲಕ್ಷಿ ಈ ಸ್ವಚ್ಛತಾ ಆಂದೋಲನದಲ್ಲಿ ಪಾಲ್ಗೊಳ್ಟದೇಕು ಎಂದು ಪ್ರಧಾನಮಂತ್ರಿ ಮನವಿ ಮಾಡಿದರು

ತ್ಯಾಜ್ಯ ವಿಲೇವಾರಿ ಬಹುಮುಖ್ಯ ತ್ಯಾಜ್ಯ ನಿರ್ವಹಣೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಬೇಕು ಈ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಗಂಭೀರ ಶ್ರಯತ್ನವನ್ನು ಮಾಡುತ್ತಿದ್ದು ತ್ಯಾಜ್ಯವನ್ನು ಸಂಪತ್ತಾಗಿ ಪರಿವರ್ತಿಸುವ ಉದ್ದೇಶ್ ಹೊಂದಿದೆ ಎಂದರು ಅಸ್ಸಾಂನ ಯುವ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಮಂತ್ರಿಗಳು ಸಾಮಾಜಿಕ ಬದಲಾವಣೆಗೆ ಯುವಶಕ್ತಿ ರಾಯಭಾರಿಗಳಾಗಿದ್ದು ಸ್ವಚ್ದತೆಯ ಸಂದೇಶವನ್ನು ಆಜ್ಞಾಸೂರ್ವಕವಾಗಿ ಮಾಡುವ ಶಕ್ತಿಯನ್ನು ಹೊಂದಿದ್ದಾರೆ ಭಾರತದಲ್ಲಿ ಸಕಾರಾತ್ಸಕ ಬದಲಾವಣೆ ತರಲು ಯುವ ಸಮ್ನಿದಾಯ ಮುಂದಾಳತ್ವ ವಹಿಸಬೇಕು ಎಂದು ಹೇಳಿದರು

ಅಜ್ಲಿರ್ ಮತ್ತು ಅಬು ರಸ್ತೆಯಲ್ಲಿನ ಸ್ವಚ್ಯಾಗ್ರಹಿಗಳೊಂದಿಗೆ ವಿಡಿಯೋ ಕಾನ್ವರನ್ಸ್ ಮೂಲಕ ಸಂವಾದ ನಡೆಸಿದರು ಯಾತ್ರೆ ಮತ್ತು ಪರಿಸರದ ನಡುವೆ ಸಮತೋಲನ ಕಾಯ್ದುಕೊಳ್ಳುವ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಅಗತ್ತದ ಬಗ್ಗೆ ಪ್ರಧಾನಿ ಒತ್ತಿ ಹೇಳಿದರು ಬ್ರಹ್ನ ಕುಮಾರಿ ಸಂಸ್ಥೆಯ ಮುಖ್ಯಸ್ಥರಾದ ದಾದಿ ಜಾನಕಿ ಅವರೊಂದಿಗೆ ಶ್ರಧಾನಿ ಸಂವಾದ ನಡೆಸಿದರು ಹರಿಯಾಣದ ರೆವಾರಿ ರೈಲ್ವೆ ನಿಲ್ದಾಣದಲ್ಲಿನ ಜನರ ತಂಡದೊಂದಿಗೆ ಮಾತನಾಡಿದ ಪ್ರಧಾನಿ ಶುಚಿತ್ವದೆಡೆ ಭಾರತೀಯ ರೈಲ್ವೆ ಉತ್ತಮವಾಗಿ ಕಾರ್ಯನಿರ್ವಹಿಸಿದೆ ಎಂದು ಶ್ಲಾಘಿಸಿದರು

ಸೇವೆ ಮತ್ತು ಸ್ವಚ್ದತೆ ಎಲ್ಲ ಗುರುದ್ವಾರಗಳ ಸಮಗ್ರ ಭಾಗವಾಗಿದ್ದು ಸ್ವೂರ್ತಿಯ ಸೆಲೆ ಎಂದು ಪ್ರಧಾನಿ ಹೇಳಿದ್ದಾರೆ ಛತ್ತೀಸ್ಗಢದ ನಕ್ಸಲ್ ಪೀಡಿತ ಜಿಲ್ಲೆಯಾದ ದಂತೇವಾಡದ ಬುಡಕಟ್ಟು ಗ್ರಾಮ ತುಮ್ನಾರ್ನ ಸ್ವಳೀಯರೊಂದಿಗೆ ವಿಡಿಯೋ ಸಂವಾದ ನಡೆಸಿದ ಮೋದಿ ಅವರಿಗೆ ಸ್ಥಳೀಯರಾದ ಜಾಗೃತಿ ಕಶ್ವಪ್ ಅಲ್ಲಿನ ಜನರನ್ನು ಸ್ವಚ್ವತೆಯೆಡೆ ಪ್ರೇರೇಪಿಸಿದ ಬಗ್ಗೆ ಸ್ವತಃ ವಿವರಿಸಿದರು ಸ್ವಚ್ವತೆಯ ಬಗ್ಗೆ ಜಾಗೃತಿ ಮೂಡಿಸುವಳ್ಲಿ ಮಹಿಳೆಯರ ಪಾತ್ರಕ್ಷ ಪ್ರಧಾನಿ ಮೆಚ್ಚುಗೆ ವ್ಲಕ್ಷಪಡಿಸಿದರು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಕೇಂದ್ರದ ರವಿಶಂಕರ್ ತಮ್ಮ ಸಂಸ್ಥೆಯ ಕಾರ್ಯಕರ್ತರು ದೇಶಾದ್ಯಂತ ಸ್ವಚ್ಛತೆಯ ಹವ್ಯಾಸಗಳ ಬಗ್ಗೆ ಜಾಗೃತಿ ಮೂಡಿಸಲಿದ್ದಾರೆ ಸ್ವಚ್ದತಾ ಹಿ ಸೇವಾ ಅಭಿಯಾನದ ಪಾಲುದಾರವಾಗಿರುವುದರ ಜತೆಗೆ ಜನರಲ್ಲಿ ಆರೋಗ್ಡಕರ ಹವ್ದಾಸಗಳ ಜಾಗೃತಿ ಮೂಡಿಸುವಲ್ಲಿ ರವಿಶಂಕರ್ ಸಂಸ್ವೆಯ ಕೊಡುಗೆಗೆ ಪ್ರಧಾನಿ ಅಭಿನಂದನೆ ಸಲ್ಲಿಸಿದರು ರಾಷ್ಷೀಯ ಅಭಿಯಾನದ ಮೂಲಕ ಸ್ವಚ್ಛತೆಯ ಜಾಗೃತಿ ಮೂಡಿಸುವ ಪ್ರಧಾನಿ ಕಾರ್ಯಕ್ಕೆ ಈಶಾ ಸಂಸ್ಥಾಪಕ ಜಗ್ಗಿ ವಾಸುದೇವ್ ವಂದನೆ ತಿಳಿಸಿದ್ದಾರೆ ಸ್ವಚ್ಚತೆ ಎಲ್ಲರ ಜನರ ಅವಿಭಾಜ್ಯ ಅಂಗವಾಗುವಲ್ಲಿ ಶ್ರೇರೇಪಿಸುತ್ತಿರುವ ಜಗ್ಗಿ ವಾಸುದೇವ್ ಅವರಿಗೆ ಪ್ರಧಾನಿ ಪ್ರತಿವಂದಿಸಿದರು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ವನಾಥ್ ಫತೇಹ್ಪುರ್ ಜಿಲ್ಲೆಯಲ್ಲಿ ಸ್ವಚ್ವತಾ ಹಿ ಸೇವಾ ಅಭಿಯಾನಕ್ಕೆ ಚಾಲನೆ ನೀಡಿದರು ಎಲ್ಲ ಕುಟುಂಬದಲ್ಲೂ ಶೌಚಾಲಯ ಇರುವಂತಾಗಲು ತಮ್ಮ ಸರ್ಕಾರ ಅಗತ್ಯ ಕ್ರಮ ಕೈಗೊಂಡಿದೆ ಎಂದು ಪ್ರಧಾನಿ ಮೋದಿ ಅವರಿಗೆ ಆದಿತ್ಖನಾಥ್ ತಿಳಿಸಿದರು ಪೆಟ್ರೋಲಿಯಂ ಉತ್ತನ್ನ

ಭಾರತೀಯ ರೂಪಾಯಿ ಮೌಲ್ಯ ಕುಸಿತ ಮತ್ತು ಚಾಲ್ತಿ ಖಾತೆ ಕೊರತೆ ಹೆಚ್ಗಳ ನಿಯಂತ್ರಣಕ್ಕೆ ಸರ್ಕಾರ ಹಲವು ಕ್ರಮಗಳನ್ನು ಪ್ರಕಟಿಸಿದೆ ಈ ಪೈಕಿ ಬರುವ ವರ್ಷ ಮಾರ್ಚ್ ವರೆಗೆ ವಿತರಿಸಲಾಗಿರುವ ಮಸಾಲಾ ಬಾಂಡ್ಪ್ ಎಂದು ಕರೆಯಲಾಗುವ ರೂಪಾಯಿ ಮುಖದೆಲೆಯ ಬಾಂಡ್ಗಳ ಮೇಲೆ ತೆರಿಗೆ ತಡೆಹಿಡಿಯುವಿಕೆ ರದ್ದತಿ ವಿದೇಶಿ ಮೂಲದ ಬಂಡವಾಳ ಹೂಡಿಕೆ ಅಂದರೆ ಎಫ್ಪಿಐಗಳಿಗೆ ರಿಯಾಯಿತಿ ಮತ್ತು ಅನಗತ್ತ ವಸ್ತುಗಳ ಆಮದು ತಡೆ ಮೊದಲಾದ ಕ್ರಮಗಳು ಸೇರಿವೆ

ಕಾರ್ಯಾಚರಣೆ ಸಂದರ್ಭದಲ್ಲಿ ಭಯೋತ್ವಾದಕ ಗುಂಪಿನಿಂದ ಶಸ್ತಾಸ್ತ ಹಾಗೂ ಮದ್ದುಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಸೇನಾ ಮೂಲಗಳು ತಿಳಿಸಿವೆ ಸಂಘಟನೆಗೆ ಸೇರಿದವರು ಎನ್ನಲಾಗಿದೆ

ಕಾಶ್ಮೀರದಲ್ಲಿ ರೈಲು ಸೇವೆಗಳನ್ನು ರದ್ದುಗೊಳಿಸಲಾಗಿದೆ

ಅಲ್ಲಿಯ ಮುಖ್ಯಮಂತ್ರಿ ಸಚಿವರು ಮತ್ತು ಇತರ ರಾಜ್ಯ ಸರ್ಕಾರಿ ಅಧಿಕಾರಿಗಳೊಂದಿಗೆ ಮುಂದೈನಲ್ಲಿ ನಿಯೋಗ ಸಭೆಗಳನ್ನು ನಡೆಸಲಿದೆ ಇದಲ್ಲದೆ ಹಲವು ರಾಜಕೀಯ ಪಕ್ಷಗಳ ನಾಯಕರು ವ್ಲಾಪಾರ ಮತ್ತು ಉದ್ಲಿಮೆ ವಲಯಗಳ ಪ್ರತಿನಿಧಿಗಳು ನಗರ ಸ್ಥಳೀಯ ಸಂಸ್ಥೆಗಳು ಹಾಗೂ ಪಂಚಾಯತ್ ರಾಜ್ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೂ ಸಮಾಲೋಚನೆ ನಡೆಸಲಿದೆ

ಇದೇ ಸಂದರ್ಭದಲ್ಲಿ ನಡೆಯುವ ಕುಂಭಮೇಳ ಹಾಗೂ ಗಣರಾಜ್ಯೋತ್ಸವ ಪಥಸಂಚಲನದಲ್ಲೂ ಪ್ರವಾಸಿ ಭಾರತೀಯ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಉತ್ತರ ಪ್ರದೇಶದ ಮುಖ್ಚಮಂತ್ರಿ ಯೋಗಿ ಆದಿತ್ತನಾಥ್ ಹಾಗೂ ವಿದೇಶಾಂಗ ಸಚಿವೆ ಸುಷ್ಣಾ ಸ್ವರಾಜ್ ಜಂಟ ಸುದ್ದಿಗೋಷ್ಟಿಯಲ್ಲಿ ಈ ಮಾಹಿತಿ ನೀಡಿದ್ದಾರೆ ವಿದೇತಗಳಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯದ ಜನರು ದೇತದ ಅವಿಭಾಜ್ಯ ಅಂಗವಾಗಿದ್ದಾರೆ ದೇತದ ಯಶೋಗಾಥೆಯ ಅತ್ತಮೂಲ್ತ ಭಾಗಗಳಾಗಿದ್ದಾರೆ ಎಂದು ಸುಷ್ಪಾಸ್ವರಾಜ್ ಹೇಳದರು ಯೋಗಿ ಆದಿತ್ಯನಾಥ್ ಮಾತನಾಡಿ ತಮ್ಮ ರಾಜ್ಯದಲ್ಲಿ ನಡೆಯಲಿರುವ ಈ ಬೃಹತ್ ಸಮಾವೇಶವನ್ನು ಯಶಸ್ವಿಗೊಳಿಸಲು ಅಗತ್ಯ ಸಿದ್ದತೆಗಳನ್ನು ಆರಂಭಿಸಲಾಗಿದೆ ಉತ್ತರ ಪ್ರದೇಶದ ಪ್ರತಿಭೆಗಳು ಮತ್ತು ಸಾಮರ್ಥ್ವಗಳನ್ನು ಜಗತ್ತಿಗೆ ಪ್ರದರ್ಶಿಸಲು ಈ ಸಮಾವೇಶ ಅತ್ಯುತ್ತಮ ವೇದಿಕೆಯನ್ನು ಒದಗಿಸಲಿದೆ ಎಂದರು

ಬಾಂಗ್ಲಾದೇಶದ ಢಾಕದಲ್ಲಿ ಭಾರತ ಮತ್ತು ಮಾಲ್ಜೀವ್ ನಡುವೆ ದಕ್ಷಿಣ ಏಷ್ಯಾ ಘಟ್ಬಾಲ್ ಫೆಡರೇಷನ್ ಕಪ್ನ ನಿರ್ಣಾಯಕ ಪಂದ್ಯ ಪ್ರಗತಿಯಲ್ಲಿದೆ